ಈ ಪೈಕಿ ಇಬ್ಬರು ಅಖಿಲ ಭಾರತ ಮಜ್ಲಿನ್ ಎ ಇತ್ತೆಹಾದುಲ್ಗೆ ಸೇರಿದ್ದು ಒಬ್ಬರು ಸಿಪಿಐಎಂ ಮತ್ತೊಬ್ಬರು ಮಹಾರಾಷ್ಟ ನವನಿರ್ಮಾಣ ಸೇನೆಗೆ ಸೇರಿದವರಾಗಿದ್ದಾರೆ ಎಲ್ಲಾ ಬಿಜೆಪಿ ಶಾಸಕರು ಸದನದಿಂದ ಹೊರನಡೆದಿದ್ದರು

ವಿಶ್ವಾಸ ಮತ ಗೆದ್ದ ನಂತರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಎಲ್ಲಾ ಶಾಸಕರಿಗೆ ಮತ್ತು ಮಪಾರಾಷ್ಟದ ಜನತೆಗೆ ಧನ್ಯವಾದ ತಿಳಿಸಿದರು ಪ್ರಮಾಣ ವಜನ ಸ್ವೀಕಾರ ಸಮಾರಂಭದಲ್ಲಿ ಸಂವಿಧಾನದ ಉಲ್ಲಂಘನೆಯಾಗಿದೆ ಎಂಬ ಬಿಜೆಪಿಯ ಆರೋಪ ತಿರಸ್ಕರಿಸಿದ ಅವರು ಭ್ರತ್ರಪತಿ ಶಿವಾಜಿ ಮಪಾರಾಜ್ ಮತ್ತು ಪೋಷಕರ ಪೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವುದು ಅಪರಾಧ ಎಂಬುದು ಮಹಾರಾಷ್ಟ ಸಂಸ್ಕತಿಯಲ್ಲಿಲ್ಲ ಎಂದರು ಸದನದಿಂದ ಹೊರ ನಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವಿಸ್ ಸ್ವೀಕರ್ ನೇಮಕ ಮಾತ್ರವಲ್ಲ ವಿಧಾನಸಭೆ ಅಧಿವೇಶನ ಕೂಡ ಅನೈತಿಕ ಮತ್ತು ಅಸಾಂವಿಧಾನಿಕ ಎಂದರು

ಸರಣಿ ಟ್ವೀಟ್ಗಳಲ್ಲಿ ಅವರು ಈ ಪ್ರಮುಖ ನಿರ್ಧಾರಗಳಿಂದಾಗಿ ಸಾಮಾಜಿಕ ಸಬಲೀಕರಣ ಚುರುಕುಗೊಂಡಿದ್ದು ಭಾರತದ ಏಕತೆ ಮತ್ತು ಸಮಗ್ರತೆ ವ್ಯದ್ಧಿಸಿದೆ ಎಂದಿದ್ದಾರೆ ಮುಂಬರುವ ದಿನಗಳಲ್ಲಿ ಸಮೃದ್ಧ ಮತ್ತು ಪ್ರಗತಿಪರ ನವಭಾರತ ನಿರ್ಮಾಣಕ್ಕಾಗಿ ಸರ್ಕಾರ ಇನ್ನು ಹೆಚ್ಚಿನ ತ್ರಮಗಳನ್ನು ತೆಗೆದುಕೊಳ್ಳಲಿದೆ ಎಂದು ಅವರು ಪೇಳಿದ್ದಾರೆ

ಇಂಡೊಪೆಸಿಫಿಕ್ ವಲಯದಲ್ಲಿ ಶಾಂತಿ ಸಮೃದ್ಧಿ ಹಾಗೂ ಸ್ಥಿರತೆಯ ದೃಷ್ಟಿಕೋನ ಭಾರತ ಜಪಾನ್ ನಡುವಿನ ಸಂಬಂಧದ ಪ್ರಮುಖ ಅಂಶ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಜಪಾನ್ ವಿದೇಶಾಂಗ ಸಚಿವ ತೋಶಿ ಮಿತ್ಸು ಮೊಟೆಗಿ ಹಾಗೂ ರಕ್ಷಣಾ ಸಜಿವ ತಾರೊ ಕೆ ಅವರೊಂದಿಗೆ ನಡೆಸಿದ ಸಭೆಯಲ್ಲಿ ಮೋದಿ ಈ ಹೇಳಿಕೆ ನೀಡಿದ್ದಾರೆ ಭಾರತ ಜಪಾನ್ ರಕ್ಷಣಾ ಮತ್ತು ವಿದೇಶಾಂಗ ಸಚಿವರ ಮಾತುಕತೆಯ ಮೊದಲ ಆವೃತ್ತಿಯಲ್ಲಿ ಪಾಲ್ಗೊಳ್ಳಲು ಜಪಾನ್ ಸಚಿವರು ನವದೆಪಲಿಯಲ್ಲಿದ್ದಾರೆ ಇವರು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ

ಯಾವುದೇ ಅಹಿತಕರ ಘಟನೆ ನಡೆದ ಬಗ್ಗೆ ವರದಿಯಾಗಿಲ್ಲ ಆರೋಗ್ಯ ಸಚಿವ ರಾಮಚಂದ್ರ ಚಂದ್ರ ವಂಶಿ ಕಾಂಗ್ರೆಸ್ ಮುಖ್ಯಸ್ವ ರಮೇಶ್ ಒರೋನ್ ಮಾಜಿ ಸಚಿವರಾದ ದಾದ್ಬೆ ದುಬೆ ಭಾನುಪ್ರತಾಪ್ ಶಾಹಿ ರಾಧಾಕೃಷ್ಣ ಕಿಶೋರ್ ಮತ್ತು ಕಮಲೇಶ್ ಸಿಂಗ್ ಕಣದಲ್ಲಿರುವ ಪ್ರಮುಖರಾಗಿದ್ದಾರೆ

ಇಂಡೊ ಪೆಸಿಫಿಕ್ ವಲಯದಲ್ಲಿ ಭದ್ರತೆ ಸೇರಿದಂತೆ ಪಲವು ತಾಂತ್ರಿಕ ವಿಷಯಗಳ ಕುರಿತು ರಕ್ಷಣಾ ಸಚಿವ ರಾಜ್ನಾಥ್ ಸಿಂಗ್ ಹಾಗೂ ಜಪಾನ್ ರಕ್ಷಣಾ ಸಚಿವ ತಾರೊ ಕೆ ಮಾತುಕತೆ ನಡೆಸಿದ್ದಾರೆ ಉಭಯ ದೇಶಗಳ ನಡುವಿನ ರಕ್ಷಣೆ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಟ್ಟದ ಮೊದಲ ಆವೃತ್ತಿಯ ಸಭೆ ಇದಾಗಿದೆ ಭಾರತ ಜಪಾನ್ ರಕ್ಷಣೆ ಮತ್ತು ಭದ್ರತಾ ಸಪಕಾರದ ಪಲವು ಆಯಾಮಗಳ ಕುರಿತು ನಾಯಕರು ಚರ್ಚೆ ನಡೆಸಿದರು ಶಸ್ತಾಸ್ತ ಮತ್ತು ಮಿಲಿಟರಿ ಸಲಕರಣೆಗಳ ಅಭಿವ್ಯದ್ನಿಗೆ ತಂತ್ರಜ್ಞಾನ ಪಂಚಿಕೆ ಚೌಕಟ್ಟನಲ್ಲಿ ಬಾಂಧವ್ನ ಬಲವರ್ಧನೆ ಕುರಿತು ಸಚಿವರು ಮಾತುಕತೆ ನಡೆಸಿದರು ಎಂದು ಅಧಿಕೃತ ಮೂಲಗಳನ್ನುಲ್ಲೇಖಿಸಿ ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಆರ್ಥಿಕತೆ ಪೆಗಾಸಸ್ ಸ್ವೆವೇರ್ ಮೊದಲಾದ ವಿಷಯಗಳು ಈ ವಾರ ಚರ್ಚಿತವಾದವು

ಕಾನ್ಪುರದಲ್ಲಿ ಅಯೋಜಿಸಲಾದ ಅಂತಾರಾಷ್ಷೀಯ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ದೇಶಕ್ಕೆ ತಕ್ಷ ಅರ್ಥಿಕ ಬಲ ನೀಡುವುದರ ಜೊತೆಗೆ ಜ್ವಾನದ ಹೊಸ ವಿಧಾನಗಳು ಜನರ ಜೀವನ ಮಟ್ಟವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದರು ರಾಷ್ಟಪತಿ ರಾಮ್ನಾಥ್ ಕೋವಿಂದ್ ತವರೂರು ಕಾನ್ವುರಕ್ಕಿಂದು ಒಂದು ದಿನದ ಭೇಟಿ ನೀಡಿದ್ದಾರೆ ಭತ್ರಪತಿ ಸಾಮಜಿ ಮಹಾರಾಜ್ ವಿಶ್ವವಿದ್ಯಾಲಯದ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳು ನಾವಿನ್ಯತೆ ಮತ್ತು ಸಂಶೋಧನೆಯ ಕೇಂದ್ರಗಳಾಗಬೇಕು ಎಂದರು ಸರ್ಕಾರದ ಪೊಸ ಶಿಕ್ಷಣ ನೀತಿ ಸಂಶೋಧನೆಯ ಮೂಲಕ ದೇಶವನ್ನು ಜ್ವಾನದ ತಾಣವಾಗಿಸುವಲ್ಲಿ ಸಪಕಾರಿಯಾಗಿದೆ ಎಂದು ಕೋವಿಂದ್ ಅಭಿಪ್ರಾಯಪಟ್ಟಿದ್ದಾರೆ ಮುಖ್ಯಾಂಶನ ಪ್ರಧಾನಮಂತ್ರಿ ತ್ರಮ್ಯೋಗಿ ಮಾನ್ಧನ್ ಮತ್ತು ವ್ಯಾಪಾರಸ್ವರು ಮತ್ತು ಸ್ವಯಂ ಉದ್ಯೋಗಿಗಳಿಗಾಗಿನ ರಾಷ್ಷೀಯ ಪಿಂಚಣಿ ಯೋಜನೆಯಡಿ ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಒಂದು ಕೋಟಿ ಫಲಾನುಭವಿಗಳನ್ನು ಸೇರ್ಪಡೆಗೊಳಿಸಲು ಸರ್ಕಾರ ಉದ್ಲೇಶಿಸಿದೆ ಇಂದು ಆರಂಭವಾದ ಪಿಂಚಣಿ ಸಪ್ತಾಹದಲ್ಲಿ ಎರಡು ಯೋಜನೆಗಳಡಿ ನೋಂದಣಿ ಅಭಿಯಾನಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಕುಮಾರ್ ಗಂಗ್ನಾರ್ ಚಾಲನೆ ನೀಡಿದ್ದಾರೆ ಈ ಎರಡು ಯೋಜನೆಗಳು ಸರಳವಾಗಿದ್ದು ಉಳಿತಾಯ ಖಾತೆ ಅಥವಾ ಜನ್ಧನ್ ಖಾತೆ ಮತ್ತು ಆಧಾರ್ ಸಂಖ್ಯೆ ನೀಡಿ ಇದಕ್ಕೆ ನೋಂದಾಯಿಸಿಕೊಳ್ಳಬಹುದಾಗಿದೆ

ದೇಶದ ವಿವಿಧ ಭಾಗಗಳಲ್ಲಿ ಮಾದರಿ ಗ್ರಾಮಪಂಚಾಯತ್ಗಳನ್ನು ರೂಪಿಸುವ ಗುರಿಯೊಂದಿಗೆ ಸಂಸದರ ನಾಯಕತ್ತ

ರಾಜ್ಯಸಭೆಗೆ ನಿನ್ನೆ ನೀಡಿದ ಲಿಖಿತ ಉತ್ತರದಲ್ಲಿ ಗ್ರಾಮೀಣಾಭಿವ್ದದ್ಲಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಈ ವಿಷಯ ತಿಳಿಸಿದ್ದಾರೆ ಇತರರಿಗೆ ಮಾದರಿಯಾಗಲು ಗ್ರಾಮಗಳಲ್ಲಿ ಮತ್ತು ಅಲ್ಲಿನ ಜನರಲ್ಲಿ ಕೆಲವು ಮೌಲ್ಲಗಳನ್ನು ತುಂಬಲು ಸಹ ಈ ಪರಿಕಲ್ಲನೆ ಉದ್ಲೇತಿಸಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ

ಜಮ್ಮುವಿನಲ್ಲಿಂದು ಜಲಶಕ್ತಿ ಮತ್ತು ವಿಪತ್ತು ನಿರ್ವಹಣೆ ಕುರಿತಂತೆ ಆಯೋಜಿಸಲಾಗಿದ್ದ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎರಡು ದಿನಗಳ ಸಮ್ಮೇಳನ ಉದ್ವಾಟಿಸಿ ಅವರು ಮಾತನಾಡಿದರು